ಗುಡ್ಹಗಾಡು ಪ್ರದೇಶಗಳಲ್ಲಿ ಮನೆ ನಿರ್ಮಾಣಕ್ಕೆ ಸೂಕ್ತ ನೀತಿ ಜಾರಿಗೆ ಚಿಂತನೆ ಸಚಿವ ಯು

ಬೆಂಗಳೂರಿನಲ್ಲಿ ನೂತನ ಜಾಹಿರಾತು ನೀತಿ ಜಾರಿಗೆ ಕ್ರಮ ಉಪಮುಖ್ಖಮಂತ್ರಿ ಪರಮೇಶ್ವರ್

ಕೊಡಗು ಜಿಲ್ಲೆಯೂ ಸೇರಿದಂತೆ ರಾಜ್ದದ ಹಲವು ಜಿಲ್ಲೆಗಳಲ್ಲಿ ಕಳೆದ ಮೂರು ತಿಂಗಳಿಂದ ಆದ ಭಾರಿ ಮಳೆಯಿಂದ ಉಂಟಾದ ನಷ್ಟಕ್ಕೆ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನೇತೃತ್ವದಲ್ಲಿ ಇಂದು ನಡೆದ ಉನ್ನತ ಮಟ್ಟದ ಸಭೆ ನಡೆಯಿತು ಕೊಡಗು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಉತ್ತರಕನ್ನಡ ಬೆಳಗಾವಿ ಮೈಸೂರು ಹಾಗೂ ಇತರೆ ಜಿಲ್ಲೆಗಳಲ್ಲಿ ಆಗಿರುವ ಹಾನಿಯ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು

ಇತರ ಜಿಲ್ಲೆಗಳಲ್ಲೂ ಹಲವಾರು ಮನೆಗಳಿಗೆ ಹಾನಿಯಾಗಿರುವ ಬಗ್ಗೆ ಸಭೆಯ ಗಮನಕ್ಕೆ ತರಲಾಯಿತು

ಸಭೆಯಲ್ಲಿ ಸಚಿವರಾದ ಕೃಷ್ಣ ಭೈರೇಗೌಡ ಡಿ

ಶಿವಕುಮಾರ್ ಯು ಟ

ಮಹೇಶ್ ಮುಖ್ಯಕಾರ್ಯದರ್ಶಿ ಟಿ ಎಂ ವಿಜಯಭಾಸ್ಕರ್ ಮತ್ತಿತರ ಅಧಿಕಾರಿಗಳು ಭಾಗವಹಿಸಿದ್ದರು ರಾಜ್ದದ ಗುಡ್ಡಗಾಡು ಪ್ರದೇಶಗಳಲ್ಲಿ ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ನೀತಿಯೊಂದನ್ನು ಜಾರಿಗೆ ತರಲಾಗುವುದು ಎಂದು ವಸತಿ ಹಾಗೂ ನಗರಾಭಿವೃದ್ದಿ ಸಚಿವ ಯು ಟಿ ಖಾದರ್ ತಿಳಿಬದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಗುಡ್ಡ ಕುಸಿತ ಪ್ರವಾಹ ಮತ್ತಿತರ ಪ್ರಕೃತಿ ವಿಕೋಪಗಳ ಪರಿಣಾಮಗಳ ಬಗ್ಗೆ ಸೂಕ್ತ ಅಧ್ಯಯನ ನಡೆಸಿ ಆ ಪ್ರದೇಶಗಳಿಗೆ ಯಾವ ಮಾದರಿಯ ಮನೆಗಳ ನಿರ್ಮಾಣ ಕೈಗೊಳ್ಳಬಹುದು ಎಂಬುದೂ ಸೇರಿದಂತೆ ಮತ್ತಿತರ ಅಂಶಗಳ ಬಗ್ಗೆ ಅಧ್ಯಯನ ನಡೆಸಿ ನೀತಿಯನ್ನು ಜಾರಿಗೆ ತರುವ ಚಿಂತನೆ ಇದೆ ಎಂದು ಹೇಳಿದರು ರಾಜ್ಯದ ಕೊಡಗು ದಕ್ಷಿಣ ಕನ್ನಡ ಮತ್ತಿತರ ಕಡೆ ಈಚೆಗೆ ಸಂಭವಿಸಿದ ಭೂಕುಸಿತ ಇನ್ನಿತರ ಸಮಸ್ಥೆಗಳ ಹಿನ್ನೆಲೆಯಲ್ಲಿ ಈ ನಿಟ್ಟಿನಲ್ಲಿ ಚಂತನೆ ನಡೆಸಲಾಗಿದೆ ಎಂದು ಅವರು ಹೇಳಿದರು ಮಳೆ ಪ್ರವಾಹ ಮತ್ತು ಭೀಕರ ಭೂಕುತಗಳಿಂದ ಜರ್ಜರಿತವಾಗಿದ್ದ ಕಾಫಿಯ ನಾಡು ಕೊಡಗು ಜಿಲ್ಲೆಯಲ್ಲಿ ಸರ್ಕಾರಿ ಕಾರ್ಯಕರ್ತರು ಪರಿಹಾರ ಕಾರ್ಯ ಹಾಗು ಕಾಣೆಯಾದವರ ಶೋಧ ಕಾರ್ಯಾಚರಣೆಯನ್ನು ಇನ್ನು ಮುಂದುವರೆಸಿದ್ದಾರೆ ತೀವ್ರ ಬಾಧಿತವಾಗಿದ್ದ ಮಡಿಕೇರಿ ತಾಲೂಕು ಸೇರಿದಂತೆ ಇತರೆಡೆ ಶಾಲಾ ಕಾಲೇಜುಗಳು ಆರಂಭವಾಗಿವೆ ಪರಿಹಾರ ಶಿಬಿರಗಳಲ್ಲಿರುವ ಮಕ್ಕಳಗೂ ಸಹ ಸಮೀಪದ ಶಾಲೆಗಳಲ್ಲಿ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಕಾಣೆಯಾಗಿರುವ ತಮ್ಮ ಸಂಬಂಧಿಕರ ಶೋಧನೆಗಾಗಿ ಜಿಲ್ಲಾಡಳಿತಕ್ಕೆ ಹಲವಾರು ಮನವಿಗಳು ಬಂದಿದ್ದು ದೂರ ದೂರದ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಕರ್ತರು ಶೋಧನಾ ಕಾರ್ಯ ಮುಂದುವರೆಸಿದ್ದಾರೆ

ಸುಗಮ ವಾಹನ ಸಂಚಾರಕ್ಕೆ ರಸ್ತೆ ದುರಸ್ವಿ ಕಾರ್ಯ ಸಮರೋಪಾದಿಯಲ್ಲಿ ನಡೆಯುತ್ತಿದೆ

ಈ ಮಧ್ಯೆ ಪ್ರವಾಹ ಪೀಡಿತ ಕೊಡಿಗಿನಲ್ಲಿ ಪರಿಸ್ಥಿತಿ ಈಗ ನಿಯಂತ್ರಣಕ್ಕೆ ಬರುತ್ತಿದ್ದು ಸೇನೆ ನೌಕಾಪಡೆ ಹಾಗೂ ವಾಯುಪಡೆಗಳ ರಕ್ಷಣಾ ತಂಡವನ್ನು ಹಿಂಪಡೆದುಕೊಂಡಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ತುರ್ತು ಪರಿಸ್ಥಿತಿ ನಿಭಾಯಿಸಲು ಎನ್ಡಿಆರ್ಎಫ್ನ ಒಂದು ತಂಡ ಅಲ್ಲಿಯೇ ಉಳಿದಿದೆ ಎಂದು ಪರಿಹಾರ ಆಯುಕ್ತ ಗಂಗಾರಾಮ್ ಬಡೇರಿಯಾ ತಿಳಿಸಿದ್ದಾರೆ ಈ ಮಧ್ದೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಡಕುಮರಿ ಪ್ರದೇಶದಲ್ಲಿ ಭೂಕುಚತಗಳು ಮುಂದುವರೆದಿದ್ದು ಕೈಲು ಹಳಗಳ ಮೇಲೆ ಬಿದ್ದಿರುವ ಕಲ್ಲು ಮಣ್ಣನ್ನು ತೆರವು ನಡೆಸುವ ಕಾರ್ಯ ನಡೆಯುತ್ತಿದೆ

ಇನ್ನು ಮಹಾರಾಷ್ಟದ ಭೀಮಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಧಾರಕಾರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಉಜನಿ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಹರಿ ಬಿಟ್ಟುರುವುದರಿಂದ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾನದಿ ಉಕ್ಕಿಹರಿಯುತ್ತಿದೆ ಇದರಿಂದಾಗಿ ಜಿಲ್ಲೆಯ ಅನೇಕ ಗ್ರಾಮಗಳು ಅನೇಕ ಗ್ರಾಮಗಳು ಪ್ರವಾಹದ ಹಾವಳಗೆ ಗುರಿಯಾಗಿವೆ ಅಲ್ಲದೆ ರಸ್ತೆ ಸಂಪರ್ಕಗಳು ಕಡಿತವಾಗಿದ್ದು ಕೃಷಿ ಭೂಮಿಗಳು ನೀರಿನಿಂದ ಆವೃತವಾಗಿವೆ

ಇದರಿಂದಾಗಿ ನದಿಯ ಇಕ್ಕೆಲಗಳಲ್ಲಿ ಶ್ರವಾಹದ ಸಮಸ್ಥೆ ಎದುರಾಗಿದ್ದು ಶಾಲಾ ಮಕ್ಕಳು ಸೇರಿದಂತೆ ಜನರು ತೊಂದರೆ ಎದುರಿಸುತ್ತಿದ್ದಾರೆ ಕೃಷಿ ಭೂಮಿಗಳಿಗೆ ನೀರು ನುಗ್ಗಿದ್ದು ರೈತರ ಅನೇಕ ಪಂಪ್ಸೆಟ್ಗಳು ಕೊಚ್ಚಿ ಹೋಗಿವೆ ಎಂದು ವರದಿಯಾಗಿದೆ ಬೆಂಗಳೂರು ನಗರದಲ್ಲಿ ಜಾಹಿರಾತು ಪ್ರದರ್ಶನಕ್ಕೆಂದೇ ನೂತನ ಜಾಹಿರಾತು ನೀತಿ ತರಲು ಚಿಂತನೆ ನಡೆಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ದಿ ಸಚಿವ ಡಾ

ಪರಮೇಶ್ವರ್ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿಗಳ ನಗರೋತ್ಟಾನ ಯೋಜನೆಯಡಿ ಕಾರ್ಡ್ ರಸ್ತೆಯಲ್ಲಿ ನಿರ್ಮಿಸಲಾಗಿರುವ ಮೇಲ್ಲೇತುವೆ ಉದ್ವಾಟಿಸಿ ಮಾತನಾಡುತ್ತಿದ್ದರು ನ್ಯಾಯಾಲಯದ ನಿರ್ದೇಶನದ ಬಳಕ ಎಲ್ಲಾ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಲಾಗಿದೆ ಈ ಬಗ್ಗೆ ಕೆಲ ಜಾಹಿರಾತುದಾರರು ನ್ಯಾಯಾಲಯದ ಮೊರೆ ಹೋಗುವ ಸಂಭವವಿರುವುದರಿಂದ ಮುಂದಿನ ದಿನಗಳಲ್ಲಿ ಜಾಹಿರಾತು ನೀತಿ ರೂಪಿಸಲಾಗುವುದು ಎಂದು ಅವರು ಹೇಳಿದರು

ಪರಮೇಶ್ವರ್ ತಿಳಿಸಿದರು

ಪರಮೇಶ್ವರ್ ಅವರನ್ನು ಭೇಟ ಮಾಡಿ ನಗರದಲ್ಲಿ ಎಲೆಕ್ಟಿಕ್ ಬಸ್ಗಳ ಸಂಚಾರಕ್ಕೆ ಸಹಕಾರ ನೀಡುವ ಕುರಿತು ಚರ್ಚಿಸಿದರು

ಪೋಕ್ಲೊ ಕಾಯ್ದೆಯಡಿ ದಾಖಲಾಗಿರುವ ಪ್ರಕರಣಗಳ ಇತ್ತರ್ಥಕ್ಕೆ ಅಗತ್ಯ ತಾಂತ್ರಿಕ ಸಲಹೆಗಳನ್ನು ನೀಡಲು ಎಲ್ಲಾ ಜಿಲ್ಲಾ ವಕೀಲರಿಗೆ ಹಿರಿಯ ವಕೀಲರಿಂದ ತರಬೇತಿ ಕೊಡಿಸುವುದು ಸೂಕ್ತ ಎಂದು ಗೃಹ ಸಚಿವ ಡಾ

ಅವರು ಬೆಂಗಳೂರಿನಲ್ಲಿಂದು ಜಿಲ್ಲೆಗಳಲ್ಲಿ ಮೋಕ್ಲೊ ಪ್ರಕರಣ ನಿರ್ವಹಿಸುವ ವಿಶೇಷ ಸರ್ಕಾರಿ ಅಭಿಯೋಜಕರ ಸಮ್ಮೇಳನದಲ್ಲಿ ಮಾತನಾಡಿ ಮಕ್ಕಳ ಮೇಲಿನ ದೌರ್ಜನ್ಯ ನಿಯಂತ್ರಣಕ್ಕೆಂದೇ ಪೋಕ್ಲೊ ಕಾಯ್ದೆ ತರಲಾಗಿದೆ ಆದರೆ ಇದರಡಿ ದಾಖಲಾಗುವ ಪ್ರಕರಣಗಳು ಇತ್ತರ್ಥವಾಗದೆ ಬಾಕಿ ಉಳಿಯುತ್ತಿರುವುದರಿಂದ ಇಂತಹ ಪ್ರಕರಣಗಳು ಹೆಚ್ಚುತ್ತಲೇ ಇವೆ ಎಂದು ಹೇಳಿದರು

ಬೆಂಗಳೂರು ಉಪನಗರ ರೈಲು ಜಾಲ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರೈಲ್ವೆ ಮೂಲ ಸೌಕರ್ಯ ಅಭಿವದ್ಲಿ ಸಂಸ್ಥೆಯ ಮಪತ್ತದ ಪಾಲುದಾರಿಕೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು ಇದಕ್ಕಾಗಿ ಕೂಡಲೇ ವಿಶೇಷ ಉದ್ದೇಶದ ಫಟಕ ರಚಿಸುವಂತೆ ಸಂಸದ ಪಿ

ಮೋಹನ್ ಮುಖ್ಯಮಂತ್ರಿ ಎಚ್

ಅವರು ಈ ಸಂಬಂಧ ಮುಖ್ಚಮಂತ್ರಿಯವರಿಗೆ ಪತ್ರವೊಂದನ್ನು ಬರೆದು ಉಪನಗರ ರೈಲು ಯೋಜನೆ ಬಗ್ಗೆ ಚರ್ಚಿಸಲು ನಾಳೆ ನಡೆಯಲಿರುವ ಸಭೆಯಲ್ಲಿ ವಿಶೇಷ ಉದ್ದೇಶದ ಫಟಕ ಸ್ಥಾಪನೆಯ ವಿಷಯವನ್ನು ಪ್ರಕಟಿಸ ಯೋಜನೆಯ ಅನುಷ್ಣಾನಕ್ಕೆ ಮುಂದಾಗುವಂತೆ ಕೇಳಿದ್ದಾರೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ವಿರುದ್ದದ ಅರ್ಕಾವತಿ ಬಡಾವಣೆ ಡಿ ನೋಟಫಿಕೇಷನ್ ಆರೋಪಗಳನ್ನು ವಿಶೇಷ ನ್ಯಾಯಾಲಯ ತಳ್ಳಿ ಹಾಕಿದೆ ವಿಚಾರಣೆ ಆಲಿಬಿದ ನ್ನಾಯಮೂರ್ತಿ ವಿ

ಪಾಟೀಲ್ ಈ ಸಂಬಂಧ ಇತರೆ ಮೂವರು ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನೂ ತಿರಸ್ತರಿಸಿದ್ದಾರೆ

ಕುಮಾರಸ್ವಾಮಿ ಸಮಿತ್ರ ಸರ್ಕಾರದ ನೇತೃತ್ವ ವಹಿಸಿದ್ದ ಸಂದರ್ಭದಲ್ಲಿನ ಪ್ರಕರಣ ಇದಾಗಿದೆ

ರಾಜ್ಯ ಪ್ರವಾಸೋದ್ಧಮ ಇಲಾಖೆ ಶಾಲಾ ಮಕ್ಕಳ ಪ್ರವಾಸ ಕರ್ನಾಟಕ ದರ್ಶನ ಯೋಜನೆಗೆ ಸೌಲಭ್ಯ ಕಲ್ಪಿಸಿಕೊಡಲದೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಿಂದ ತಿರುಪತಿಗೆ ನೇರ ಫ್ಲೈ ಬಸ್ ಸಂಚಾರ ಸೇವೆಯನ್ನು ಇಂದು ಆರಂಭಿಸಿದೆ

ಎ ಎಲ್ ನಿಂದ ಈಗಾಗಲೇ ಮೈಸೂರು ಮಡಿಕೇರಿ ಕುಂದಾಪುರ ಮಂಗಳೂರು ಕೊಯಿಮುತ್ತೂರು ಮತ್ತು ಸೇಲಂಗಳಿಗೆ ಈಗಾಗಲೇ ಫ್ಲೈಬಸ್ ಸೇವೆ ಲಭ್ಯವಿದೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಸೇರಿದಂತೆ ಹಲವೆಡೆ ಇಂದು ಆಚರಿಸಲಾಗುತ್ತಿದೆ

ಬೆಳಗಾವಿಯ ಸಂತಿ ಬಸ್ತವಾಡ್ನಲ್ಲಿ ತೆರೆಯಲಾಗಿರುವ ಎಂ ಎಸ್

ಎಲ್ನ ಮದ್ಭದಂಗಡಿಯನ್ನು ಮುಚ್ಚುವಂತೆ ಗ್ರಾಮ ಪಂಚಾಯತ್ ಸದಸ್ಗರು ಸೇರಿ ಅನೇಕರು ಇಂದು ಪ್ರತಿಭಟನೆ ನಡೆಸಿದ್ದಾರೆ

ಸೇವಿಸಿ ಆತ್ನಹತ್ಯೆ ಮಾಡಿಕೊಂಡಿರುವುದಾಗಿ ವರದಿಯಾಗಿದೆ

ರಾಜ್ಣದ ಕರಾವಳಿಯ ಬಹುತೇಕ ಕಡೆ ಹಾಗೂ ಒಳನಾಡಿನ ಅನೇಕ ಕಡೆ ಮಳೆಯಾಗಿದೆ